ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರಿಂದ ಇಂದು ಸಂಜೆ ರಾಷ್ಷೀಯ ಸ್ವಚ್ಚತಾ ಕೇಂದ್ರ ಲೋಕಾರ್ಪಣೆ

ದೇಶದ ನೂತನ ಸಿಎಜಿ ಆಗಿ ಗಿರೀಶ್ ಚಂದ್ರ ಮುರ್ಮು ಅಧಿಕಾರ ಸ್ವೀಕಾರ ರಾಪ್ಲಪತಿ ರಾಮನಾಥ್ ಕೋವಿಂದ್ ಅವರಿಂದ ಪ್ರತಿಜ್ಞಾವಿಧಿ ಬೋಧನೆ

ವಂದೇ ಭಾರತ ಅಭಿಯಾನದಡಿ ದುವೈನಲ್ಲಿದ್ದ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರುತ್ನಿದ್ದ ಏರ್ ಇಂಡಿಯಾ ಎಕಪ್ರೆಸ್ ವಿಮಾನ ಭಾರಿ ಮಳೆಯ ಹಿನ್ವೆಲೆಯಲ್ಲಿ ಜಲಾವ್ಯತಗೊಂಡಿದ್ದ ನಿಲ್ಲಾಣದಲ್ಲಿ ಇಳಿಯುತ್ತಿದ್ದಾಗ ರನ್ವೇಯಿಂದ ಜಾರಿ ಕಂದಕಕ್ಕೆ ಉರುಳಬಿದ್ದು ಎರಡು ಭಾಗವಾಗಿದೆ

ರಾತ್ರಿಯಿಡೀ ನಡೆದ ಪರಿಹಾರ ಕಾರ್ಯಾಚರಣೆ ಪೂರ್ಣಗೊಂಡಿದ್ಲು ಗಾಯಾಳುಗಳನ್ನು ಮಲ್ಲಪುರಂ ಮತ್ತು ಕೊಯಿಕೊಡ್ನಲ್ಲಿರುವ ಆಸ್ಪತ್ರೆಗೆ ದಾಖಲಿಸಲಾಗಿದೆ

ಭಾರತೀಯ ವಾಯುಪಡೆಯ ಯುದ್ದ ವಿಮಾನಗಳ ಹಾರಾಟದಲ್ಲಿ ನೈಸುಣ್ಣತೆ ಹೊಂದಿದ್ದ ಸಾಠೆ ವಿಮಾನ ಇಳಿಸುವ ಮುನ್ನ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಹಲವು ಬಾರಿ ನಿಲ್ದಾಣವನ್ನು ಸುತ್ತು ಹಾಕಿದ್ದರು ಎನ್ನಲಾಗಿದೆ

ಈ ಮಧ್ವೆ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ವಿಮಾನ ಅಪಘಾತದ ಕುರಿತು ತನಿಖೆಗೆ ಆದೇಶಿಸಿದ್ದು ಸ್ವಳಕ್ಕೆ ಭೇಟ ನೀಡಿದ್ದಾರೆ ಏರ್ ಇಂಡಿಯಾ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಮತ್ತು ವಿಮಾನ ಅಪಘಾತ ತನಿಖಾ ಸಂಸ್ವೆಗಳ ಎರಡು ತಂಡಗಳು ಸ್ವಳಕ್ಷೆ ಭೇಟ ನೀಡಿದ್ದು ತನಿಖೆ ಆರಂಭಿಸಿವೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಹ ಫಟನೆಗೆ ತೀವ್ರ ಆಘಾತ ವ್ವಕ್ತಪಡಿಸಿದ್ದು ಕೇರಳ ರಾಜ್ಜವಾಲ ಆರಿಫ್ ಮೊಹಮ್ನದ್ ಖಾನ್ ಅವರೊಂದಿಗೆ ಚರ್ಚಿಸಿ ಫಟನೆಯ ಕುರಿತು ವಿವರಣೆ ಪಡೆದುಕೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೂರವಾಣಿ ಮೂಲಕ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರೊಂದಿಗೆ ಮಾತನಾಡಿ ಘಟನೆಯ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ ಅಲ್ಲದೆ ಈ ಘಟನೆಗೆ ತೀವ್ರ ಆಘಾತ ವ್ಯಕ್ತಡಿಸಿರುವ ಪ್ರಧಾನಮಂತ್ರಿ

ಕೇಂದ್ರ ಸಚಿವರಾದ ಅಮಿತ್ ಶಾ ಡಾ

ಜೈಶಂಕರ್ ಡಾ ಹರ್ಷವರ್ಧನ್ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ನಾಯಕರು ಈ ದುರ್ಘಟನೆಗೆ ತೀವ್ರ ಆಘಾತ ವ್ಯಕ್ತಪಡಿಸಿದ್ದು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ

ದೆಹಲಿಯ ಮಹಾತ್ಸಗಾಂಧಿ ಸ್ಗಾರಕ ರಾಜ್ಫಾಟ್ ಬಳಿ ನಿರ್ಮಿಸಿರುವ ನೂತನ ಕೇಂದ್ರ ಉದ್ವಾಟನೆ ನಂತರ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಮಂತ್ರಿ ಸಂವಾದ ನಡೆಸಲಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರಮೋದಿ ಈ ಅತ್ಯಾಧುನಿಕ ಕೇಂದ್ರ ಸ್ವಚ್ಛತೆ ಕುರಿತು ಜಾಗೃತಿ ಮತ್ತು ಮಾಹಿತಿ ನೀಡುವಲ್ಲಿ ಮಹತ್ವದಾಗಿದೆ

ದೇಶಾದ್ದಂತ ಕೊರೊನಾ ಸಾಂಕ್ರಾಮಿಕ ಪ್ರಕರಣಗಳ ಮೂಲವನ್ನು ಕೂಲಂಕಷವಾಗಿ ಪರಿಶೀಲಿಸುತ್ತಿರುವ ಕೇಂದ್ರ ಸರ್ಕಾರ ಸೋಂಕು ನಿಯಂತ್ರಣಕ್ಕೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ದಿನಸಿ ಅಂಗಡಿಗಳಲ್ಲಿ ಕೆಲಸ ಮಾಡುವವರು ತರಕಾರಿ ಮತ್ತಿತರ ವಸ್ತುಗಳ ಬೀದಿ ಮಾರಾಟಗಾರರಿಂದಲೂ ಸೋಂಕು ಪ್ರಸರಣವಾಗುತ್ತಿರಬಹುದಾದ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇವರ ಆರೋಗ್ಯ ತಪಾಸಣೆ ನಡೆಸಬೇಕು ಎಂದು ಕೇಂದ್ರ ಆರೋಗ್ಯ ಸಚವಾಲಯ ನಿರ್ದೇಶಿಸಿದೆ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಸರ್ಕಾರಗಳಿಗೆ ಪತ್ರ ಬರೆದಿದ್ದು ಕೊರೊನಾ ಸೋಂಕಿತರನ್ನು ಕರೆದೊಯ್ನಲು ಆಮ್ಲಜನಕ ಒಲಿಂಡರ್ ಇರುವ ಆ್ಲಂಬ್ಲುಲೆನ್ಗೆಗಳೂ ಸೇರಿದಂತೆ ಎಲ್ಲಾ ರೀತಿಯ ತ್ವರಿತ ಸ್ಪಂದನಾ ವ್ಯವಸ್ಥೆಗಳನ್ನು ಸಜ್ಜಾಗಿರಿಸುವಂತೆಯೂ ಆದೇಶಿಸಿದ್ದಾರೆ ಸೋಂಕಿತರ ನೆರವಿಗೆ ನಿರಾಕರಿಸುವ ಆ್ಕಂಬುಲೆನ್ಸ್ಗಳನ್ನು ಪ್ರತಿನಿತ್ಯ ಗಮನಿಸಬೇಕು ಇಂತಹ ಒಂದೇ ಒಂದು ದೂರು ದಾಖಲಾಗದಂತೆ ಎಚ್ಚರ ವಹಿಸಬೇಕು ದೇಶದಲ್ಲಿ ಈಗ ಇದುವರೆಗೆ ಸೋಂಕು ಪ್ರಕರಣಗಳಲ್ಲದಿದ್ದ ಹೊಸ ಪ್ರದೇಶಗಳಗೂ ಸೊಂಕು ಹರಡುತ್ತಿದೆ ಜಿಲ್ಲಾ ಮಟ್ಟದಲ್ಲಿ ಇಂತಹ ಹೊಸ ಪ್ರಕರಣಗಳನ್ನು ಗಮನಿಸಬೇಕು ಸೋಂಕಿನಿಂದ ಸಾವು ಸಂಭವಿಸದಂತೆ ತುರ್ತು ಕ್ರಮ ಕೈಗೊಳ್ಳಬೇಕು

ಸೊಂಕಿತರ ಪತ್ತೆ ಅವರ ಸಂಪರ್ಕಿತರ ಕ್ವಾರಂಟೈನ್ ವ್ಯವಸ್ಥೆಗಳು ತುರ್ತಾಗಿ ನಡೆಯಬೇಕು ಕಟ್ಟಡದೊಳಗೆ ಕಾರ್ಯಕ್ಷೇತ್ರವಿರುವ ಕ್ಷೆಗಾರಿಕೆಗಳು ಜನಸಂದಣಿ ಹೆಚ್ಚಾಗಿರುವ ಕೊಳೆಗೇರಿಗಳು ಸೆರೆಮನೆಗಳು ಮತ್ತು ವ್ಯದ್ಯಾಶ್ರಮಗಳಂತಹ ಸ್ನಳಗಳ ಬಗ್ಗೆ ಹೆಚ್ಚಿನ ಗಮನ ಅಗತ್ನವಿದೆ ಎಂದು ಆರೋಗ್ನ ಸಚಿವಾಲಯದ ಕಾರ್ಯದರ್ತಿ ಸೂಚಿಸಿದ್ಗಾರೆ

ಎಂದು ಸಚಿವಾಲಯ ಮಾಹಿತಿ ನೀಡಿದೆ

ರಾಷ್ಲಸತಿ ರಾಮನಾಥ್ ಕೋವಿಂದ್ ದೇಶದ ನೂತನ ಸಿಎಜಿ ಅವರಿಗೆ ಅಧಿಕಾರ ಮತ್ತು ಗೌಪ್ಲತೆಯ ಪ್ರಮಾಣ ವಚನ ಬೋಧಿಸಿದರು ರಾಷ್ಲಪತಿ ಭವನದಲ್ಲಿ ಇಂದು ಬೆಳಗ್ಗೆ ನಡೆದ ಈ ಪ್ರಕ್ರಿಯೆಯ ವೇಳೆ ಉಪರಾಷ್ಲಪತಿ ಎಂ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ರಾಜನಾಥ್ ಸಿಂಗ್ ಮತ್ತು ಹಿರಿಯ ಅಧಿಕಾರಿಗಳು ಉಪ್ಯಿತರಿದ್ದರು ದೇಶದ ಈ ಶ್ರತಿಷ್ಠಿತ ಹುದ್ದೆಯನ್ನು ವಹಿಸಿಕೊಳ್ಳುವ ಮುನ್ನ ಮುರ್ಮು ಜಮ್ನು ಕಾಶ್ನೀರದ ಉಪರಾಜ್ಞಪಾಲರಾಗಿ ಸೇವೆ ಸಲ್ಲಿಸಿದ್ದರು ಜಮ್ನು ಕಾಶ್ನೀರಕ್ಕೆ ಕೇಂದ್ರಾಡಳತ ಪ್ರದೇಶದ ಸ್ಥಾನಮಾನ ನೀಡಿದ ನಂತರ ಅಲ್ಲಿಯ ಉಪರಾಜ್ಯಪಾಲರಾಗಿ ಕರ್ತವ್ಯ ನಿರ್ವಹಿಸಿದ ಮೊದಲ ಅಧಿಕಾರಿ ಎನ್ನುವ ಹೆಗ್ಗಳಿಕೆಗೆ ಮುರ್ಮು ಪಾತ್ರರಾಗಿದ್ದಾರೆ ಇದುವರೆಗೆ ರಾಜೀವ್ ಮಹಾರಿಷಿ ದೇಶದ ಸಿ ಎ

ಯಾಗಿದ್ದರು ಅವರ ಸೇವಾವಧಿ ನಿನ್ನೆಗೆ ಮುಕ್ತಾಯವಾಗಿದೆ

ಈ ಚಳವಳಯು ಮುಂಬೈಯ ಗವಾಲಿಕಾದಲ್ಲಿ ಆರಂಭಗೊಂಡಿತು

ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಇಂದು ಕ್ಟಿಟ್ ಇಂಡಿಯಾ ಚಳವಳಯಲ್ಲಿ ಹೋರಾಡಿದ ಸ್ವಾತಂತ್ರ್ವ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಿದರು

ಜೇನು ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲೇ ಐದನೇ ಸ್ಥಾನದಲ್ಲಿದ್ದು

ದೇಶದ ಪ್ರತಿಯೊಂದು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಂಚಾಯಿತಿಗಳ ಸರಪಂಚರು ಮತ್ತು ಚುನಾಯಿತ ಪ್ರತಿನಿಧಿಗಳು ತಮ್ನ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಎಂದು ಪಂಚಾಯತ್ ರಾಜ್ ಖಾತೆಯ ಸಚಿವ ನರೇಂದ್ರ ಸಿಂಗ್ ತೋಮರ್ ಸೂಚಿಸಿದ್ದಾರೆ ಶಿಕ್ಷಣ ಆರೋಗ್ಕ ಪೌಷ್ಟಿಕತೆ ಮೊದಲಾದ ಪ್ರಮುಖ ಕ್ಷೇತ್ರಗಳಲ್ಲಿ ತಮ್ಮ ಗ್ರಾಮ ಸೂಕ್ತ ವ್ಯವಸ್ಥೆಗಳನ್ನು ಹೊಂದಿದೆಯೇ ಎಂಬ ಬಗ್ಗೆ ಪಂಚಾಯ್ತಿ ಪ್ರತಿನಿಧಿಗಳು ಕಾಳಜಿ ವಹಿಸಿದಾಗ ಮಾತ್ರ ಗ್ರಮಾಭಿವೃದ್ದಿ ಮತ್ತು ಆ ಮೂಲಕ ದೇಶದ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ